ಐ ಗೌವರ್ನರ್ ಶಕ್ತಿ ಕಾಂತ್ ದಾಸ್ ಮುಂಬೈನಲ್ಲಿಂದು ಸುಧ್ಗೋಷ್ಟಿಯಲ್ಲಿ ಮಾತನಾಡಿ ದೇಶದಲ್ಲಿ ಆರ್ಥಿಕ ಚಟುವಟಿಕೆಗಳು ಈ ಲಾಕ್ಡೌನ್ ಅವಧಿಯಲ್ಲಿ ಸ್ಲಗಿತಗೊಂಡಿದ್ದು ಎಲ್ಲಾ ಮಹತ್ತದ ವಿಷಯಗಳ ಬಗ್ಗೆ ಆರ್

ಐ ನಿರಂತರ ನಿಗಾ ವಹಿಸಿದೆ ಎಂದು ಹೇಳಿದರು

ಐ ಗೌವರ್ನರ್ ತಿಳಿಸಿದರು

ಐ ಖಚಿತಪಡಿಸುವುದು ಎಂದು ಶಕ್ತಿಕಾಂತ್ದಾಸ್ ತಿಳಿಸಿದರು ಇದರಿಂದ ಅರ್ಥವ್ನವಸ್ಸೆಯ ಉತ್ಪಾದಕ ವಲಯಗಳಿಗೆ ಸಾಲ ಒದಗಿಸಲು ಬ್ಲಾಂಕ್ಗಳನ್ನು ಪ್ರೋತ್ಸಾಹಿಸಿದಂತಾಗುವುದು ಎಂದು ಅವರು ಹೇಳಿದರು

ಐ ನೀಡಲಿದೆ

ಐ ಗೌವರ್ನರ್ ಪ್ರಕಟಿಸಿದರು ಕಳೆದ ತಿಂಗಳಲ್ಲಿ ವಾಹನ ಉತ್ಪಾದನೆ ಮತ್ತು ಮಾರಾಟ ತೀವ್ರವಾಗಿ ಕುಸಿತಗೊಂಡಿದ್ದು ಅದೇ ರೀತಿಯಲ್ಲಿ ವಿದ್ಯುತ್ ಬಳಕೆ ಕೂಡ ಇಳಿಕೆಯಾಗಿದೆ ಎಂದು ಅವರು ತಿಳಿಸಿದರು ಕೋರೊನಾ ಸಾಂಕ್ರಾಮಿಕದ ಅವಧಿಯಲ್ಲಿ ಸಹಜ ರೀತಿಯಲ್ಲಿ ಕಾರ್ಯ ನಿರ್ವಹಿಸುವ ನಿಟ್ಟಿನಲ್ಲಿ ಬ್ಯಾಂಕ್ಗಳು ಮತ್ತು ಪಣಕಾಸು ಸಂಸ್ಟೆಗಳು ಪರಿಸ್ಥಿತಿಗೆ ತಕ್ಕಂತೆ ಸ್ಪಂದಿಸಿವೆ ಇಂಟರ್ನೆಟ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಸಮಯದಲ್ಲಿ ಯಾವುದೇ ಕಡಿತವಾಗಿಲ್ಲ ಬ್ಕಾಂಕಿಂಗ್ ಚಟುವಟಿಕೆಗಳು ಸಹಜ ರೀತಿಯಲ್ಲಿವೆ ಎಂದು ಆರ್

ಐ ಗೌವರ್ನರ್ ತಿಳಿಸಿದರು ಸದ್ಯ ಎದುರಾಗಿರುವ ಪಣಕಾಸು ಸಮಸ್ಥೆಗಳ ಓನ್ನೆಲೆಯಲ್ಲಿ ಯಾವುದೇ ಲಾಭಾಂಶ ನೀಡಿಕೆಯಿಂದ ಬ್ಯಾಂಕ್ಗಳಿಗೆ ವಿನಾಯಿತಿ ನೀಡಲಾಗಿದೆ ಎಂದು ಶಕ್ತಿಕಾಂತ್ ದಾಸ್ ತಿಳಿಸಿದರು

ಕೊರೋನಾ ನಿಯಂತ್ರಣ ಪರಿಸ್ಟಿತಿ ವಲಸೆ ಕಾರ್ಮಿಕರು ಸೇರಿದಂತೆ ವಿವಿಧ ವರ್ಗಗಳ ಜನರ ಸುರಕ್ಷತೆ ಕುರಿತು ಪರಾಮರ್ಶೆ ನಡೆಸಲು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ತ್ವರಿತ ಸೂಜನೆ ನೀಡಬೇಕೆಂದು ಎಲ್ಲ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಕೇಂದ್ರ ಸಂಮಟ ಕಾರ್ಯದರ್ಶಿ ರಾಜೀವ್ ಗೌಬ ಸೂಚನೆ ನೀಡಿದ್ದಾರೆ ವಲಸೆ ಕಾರ್ಮಿಕರ ಎಲ್ಲ ಸಮಸ್ಯೆಗಳ ಮೇಲೆ ನಿಗಾ ಇಡಲು ಮತ್ತು ಸಮನ್ವಯ ಸಾಧಿಸಲು ಜಿಲ್ಲಾಧಿಕಾರಿಗಳು ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಿಕೊಳ್ಳಬೇಕು ವಲಸೆ ಕಾರ್ಮಿಕರ ಆಶ್ರಯ ಶಿಬಿರಗಳ ಮೇಲೆ ಓರಿಯ ಅಧಿಕಾರಿಗಳು ನಿಗಾ ವಹಿಸಬೇಕು ಮೆಟ್ರೋ ನಗರಗಳಲ್ಲಿ ಕಾರ್ಮಿಕರು ಮತ್ತು ಬಡಜನರ ಕಲ್ಕಾಣ ಕಾರ್ಯಕ್ರಮಗಳ ಜಾರಿಗೆ ಮುನಿಶಿಪಲ್ ಆಯುಕ್ತರನ್ನು ನೇಮಕ ಮಾಡಿಕೊಳ್ಳಬೇಕು ಎಂದು ಗೌಬ ನಿರ್ದೇಶನ ನೀಡಿದ್ದಾರೆ ನಗರ ಪಟ್ಟಣಗಳಲ್ಲಿ ಸಿಲುಕಿಕೊಂಡಿರುವ ವಲಸೆ ಕಾರ್ಮಿಕರು ಮತ್ತು ಸಿಕ್ಕಿಪಾಕಿಕೊಂಡಿರುವ ಜನರ ಸಂಖ್ಯೆಯ ಸಮಗ್ರ ಎಣಿಕೆ ಮಾಡಬೇಕು ಅವರಿಗೆ ಆಪಾರ ಮತ್ತು ಆಶ್ರಯ ಸೌಲಭ್ಯವನ್ನು ತ್ವರಿತವಾಗಿ ಒದಗಿಸಬೇಕು ಎಂದು ಅವರು ಸೂಚಿಸಿದ್ದಾರೆ ಕೇಂದ್ರ ಆರೋಗ್ಯ ಸಚಿವರು ನಿನ್ನೆ ವಿಶ್ವ ಆರೋಗ್ಯ ಸಂಘಟನೆಯ ಆರೋಗ್ಯ ಕಾರ್ಯಕರ್ತರು ಮತ್ತು ಕ್ಷೇತ್ರಾಧಿಕಾರಿಗಳ ಜತೆ ವೀಡಿಯೊ ಕಾನ್ಫರೆನ್ಸ್ ಸಭೆ ನಡೆಸಿದರು ಕ್ಲಸ್ಟರ್ ಮತ್ತು ಜಿಲ್ಲಾ ಮಟ್ಟದಲ್ಲಿ ಕೊರೋನಾ ನಿಯಂತ್ರಣದ ಕಿರು ಯೋಜನೆ ಕುರಿತು ಸಭೆಯಲ್ಲಿ ಚರ್ಚಿ ನಡೆಸಲಾಯಿತು ಅಲ್ಲದೆ ಆರೋಗ್ಯ ಸಚಿವರು ಉದ್ಯಮ ರಂಗದ ನಾಯಕರ ಜತೆ ಸಂವಾದ ನಡೆಸಿದ್ದು ಉದ್ಯಮ ರಂಗ ಕೊರೋನಾ ನಿಯಂತ್ರಣಕ್ಕೆ ಎಲ್ಲ ಸಹಕಾರ ನೀಡುವ ಭರವಸೆ ನೀಡಿದೆ ಎಂದರು ರಾಜ್ಯಗಳು ಅಗತ್ಯ ಆಹಾರ ಸರಕುಗಳ ಸಾಗಣೆ ಮತ್ತು ಪೂರೈಕೆಗೆ ತೆಗೆದುಕೊಳ್ಳುತ್ತಿರುವ ಕ್ರಮಗಳು ತೃಪ್ತಿ ನೀಡಿವೆ ಎಂದು ಅವರು ತಿಳಿಸಿದರು

ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಡಿ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಪಡಿತರ ವಿತರಿಸಲು ಈ ಆಹಾರಧಾನ್ಯ ಬಳಕೆಯಾಗಿದೆ

ಕೇಂದ್ರ ಗ್ರಾಮೀಣಾಭಿವೃದ್ದಿ ಸಚಿವ ನರೇಂದ್ರ ಸಿಂಗ್ ತೋಮರ್ ದೆಹಲಿಯಲ್ಲಿ ನಿನ್ನೆ ಗ್ರಾಮೀಣ ಅಭಿವೃದ್ಧಿಯ ಎಲ್ಲ ಮಪತ್ವಾಕಾಂಕ್ಷಿ ಕಾರ್ಯಕ್ರಮಗಳ ಪರಾಮರ್ತೆ ನಡೆಸಿದರು ಕೊರೋನಾ ವ್ಯಾಪಿಸದ ಪ್ರದೇಶಗಳಲ್ಲಿ ಸಾಮಾಜಿಕ ಅಂತರ ಕಾವಾಡಿಕೊಳ್ಳುವ ಮೂಲಕ ಪರಿಣಾಮಕಾರಿಯಾಗಿ ನರೇಗಾ ಯೋಜನೆಗಳನ್ನು ಮನಾರಂಭಿಸಬೇಕು ನೀರಾವರಿ ಮತ್ತು ಜಲಸಂರಕ್ಷಣೆ ಕಾಮಗಾರಿಗಳಿಗೆ ಹೆಚ್ಚಿನ ಗಮನ ನೀಡಬೇಕು ಎಂದು ಸಚಿವರು ಸೂಚನೆ ನೀಡಿದರು

ಗರೀಬ್ ಕಲ್ಕಾಣ ಯೋಜನೆ ಅಡಿ ಕೇಂದ್ರ ಸರ್ಕಾರ ಪಲವಾರು ಪರಿಹಾರ ಕ್ರಮಗಳನ್ನು ಪ್ರಕಟಿಸಿದ್ದು

ಇದರ ಅನ್ವಯ ಪೆಟ್ರೋಲಿಯಂ ಸಚಿವ ಧರ್ಮೇಂದ್ರ ಪ್ರದಾನ್ ನಿನ್ನೆ ವೆಬಿನಾರ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು

ಆರೋಗ್ಲ ಸೇತು ಆಪ್ನಲ್ಲಿ ನೀಡಲಾಗುವ ಮಾಹಿತಿಯನ್ನು ಸರ್ಕಾರ ವೈದ್ಯಕೀಯ ಉದ್ದೇಶಗಳಿಗೆ ಮಾತ್ರ ಬಳಸಲಿದೆ ಜನರ ದತ್ತಾಂಶವನ್ನು ಬೇರೆ ಯಾವುದೇ ಕಾರಣಕ್ಕೂ ಬಳಸುವುದಿಲ್ಲ ಎಂದು ನೀತಿ ಆಯೋಗದ ಸಿಇಒ ಅಮಿತಾಬ್ ಕಾಂತ್ ಸ್ಪಷ್ಟಪಡಿಸಿದ್ದಾರೆ ಈ ಕುರಿತು ಟ್ವೀಟ್ ಮಾಡಿರುವ ಅವರು ಜನತೆಯ ಖಾಸಗಿತನಕ್ಕೆ ಸರ್ಕಾರ ಅತ್ಯಂತ ಮಹತ್ವ ನೀಡಲಿದೆ ಆರೋಗ್ಯ ಸೇತು ಆಪ್ ಜನರು ಕುಟುಂಬಗಳು ಮತ್ತು ಸಮುದಾಯಕ್ಕೆ ಕೊರೋನಾ ವಿರುದ್ದ ರಕ್ಷಣೆ ಒದಗಿಸಲಿದೆ ಈ ಆಪ್ ವಿಶ್ವದರ್ಜೆಯ ಮೇಕ್ ಇನ್ ಇಂಡಿಯಾ ಉತ್ಪನ್ನವಾಗಿದೆ ಕೊರೋನಾ ಸೋಂಕಿನ ಸಂಭಾವ್ಯ ಗಂಡಾಂತರಗಳ ಬಗ್ಗೆ ಜನರನ್ನು ಇದು ಸಶಕ್ತರನ್ನಾಗಿಸುತ್ತದೆ ಎಂದು ಅಮಿತಾಬ್ ಕಾಂತ್ ವಿವರ ನೀಡಿದ್ದಾರೆ ಲಾಕ್ಡೌನ್ ನಿರ್ಬಂಧಗಳಿಂದಾಗಿ ದೇಶಾದ್ಯಂತ ಮನೆಯಲ್ಲಿಯೇ ಉಳಿದುಕೊಂಡಿರುವ ವಿದ್ಯಾರ್ಥಿಗಳಿಗೆ ವರ್ಚುಯಲ್ ತರಗತಿಗಳ ಮೂಲಕ ಕಲಿಕೆಯನ್ನು ಪ್ರೋತ್ಸಾಹಿಸಲು ದೂರದರ್ಶನ ಹಾಗೂ ಆಕಾಶವಾಣಿ ಮುಂದಾಗಿದೆ ತನ್ನ ಪ್ರಾದೇಶಿಕ ವಾಹಿನಿಗಳ ಮೂಲಕ ದೇಶಾದ್ಯಂತ ಟಿ

ರೇಡಿಯೋ ಹಾಗೂ ಯೂಟ್ಯೂಬ್ ಮೂಲಕ ವರ್ಚುಯಲ್ ತರಗತಿಗಳನ್ನು ನಡೆಸಲಿದೆ